ಮಾಹಿತಿ

ಪಡಿತರ ದತ್ತಾಂಶದಿಂದ ಹೆಸರುಗಳನ್ನು ತೆಗೆದು ಹಾಕುವುದಿಲ್ಲ ಕೇಂದ್ರ ಸಚಿವ ಪಾಸ್ವಾನ್ ಭರವಸೆ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇನ್ನೆರಡು ದಿನಗಳಲ್ಲಿ ದಿಲ್ಲಿಗೆ ತೆರಳ ವರಿಷ್ಠರೊಂದಿಗೆ ಸಂಪುಟ ಪುನಾರಚನೆ ಬಗ್ಗೆ ಸಮಾಲೋಚನೆ ನಡೆಸುವುದಾಗಿ ತಿಳಿಸಿದರು

ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳ ಬಗ್ಗೆ ತಾವು ಯಾವುದೇ ಪ್ರತಿಕ್ರಿಯೆ ನೀಡಲು ಬಯಸುವುದಿಲ್ಲ ಎಂದು ವರದಿಗಾರರ ಪ್ರಕ್ಷೆಯೊಂದಕ್ಕೆ ಅವರು ಉತ್ತರಿಸಿದರು ರಾಜ್ಯದ ಜನ ಬಿಜೆಪಿಗೆ ಅಶೀರ್ವಾದ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನ ಕೊಡಲಾಗುವುದು ಎಂದು ಯಡಿಯೂರಪ್ಪ ಹೇಳಿದರು ಆಧಾರ್ ಗುರುತಿನ ಚೀಟಿ ಇಲ್ಲ ಎಂಬ ಕಾರಣಕ್ಕೆ ಪಡಿತರ ದತ್ತಾಂಶದಿಂದ ಯಾವುದೇ ಹೆಸರುಗಳನ್ನು ತೆಗೆದು ಹಾಕುವುದಿಲ್ಲ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ರಾಮ್ ವಿಲಾಸ್ ಪಾಸ್ಟಾನ್ ಹೇಳಿದ್ದಾರೆ ಲೋಕಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು ಆಧಾರ್ ಗುರುತಿನ ಚೀಟಿ ಇಲ್ಲದಿದ್ದರೂ ಬೇರೆ ಮಾನದಂಡಗಳನ್ನು ಅನುಸರಿಸಿ ಅರ್ಹ ಫಲಾನುಭವಿಗಳಿಗೆ ಪಡಿತರ ಪದಾರ್ಥಗಳು ತಲುಪುವಂತೆ ಮಾಡಬೇಕು ಎಂದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟ ಸೂಚನೆ ನೀಡಿದೆ ಎಂದರು

ಪಿ ಒ ಎಸ್ ವ್ಯವಸ್ಥೆಯನ್ನು ಅಳವಡಿಬಿಕೊಂಡಿವೆ ಎಂದು ಸಚಿವರು ತಿಳಿಸಿದರು

ಹುಬ್ಬಳ್ಳಿ ಸೊಲ್ಲಾಪುರ ಚತುಪ್ಪಥ ಹೆದ್ದಾರಿ ಯೋಜನೆ ಜಾರಿಗೆ ತಾತ್ವಿಕ ಒಪ್ಪಿಗೆ ನೀಡಲಾಗಿದೆ ಎಂದು ಅವರು ಹೇಳಿದರು ರಾಜ್ಯಾದ್ಯಂತ ಸಾರ್ವಜನಿಕ ಸ್ಥಳ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಬಳಸಿ ನಾಮಫಲಕವನ್ನು ಅಳವಡಿಸದೇಕೆನ್ನುವುದು ಸರ್ಕಾರದ ಭಾಷಾನೀತಿ

ನಾಗಾಭರಣ ಈ ಕುರಿತು ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು ಎಲ್ಲಾ ಸಾರ್ವಜನಿಕ ಸ್ಥಳಗಳು ಅಂಗಡಿ ಮುಂಗಟ್ಟುಗಳು ಖಾಸಗಿ ಸಂಸ್ಥೆಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಲ್ಲಿ ಬದ್ಧತೆಯನ್ನು ತೋರುತ್ತಿವೆ ಆದರೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಮಹಾ ಮಂಡಳಿ ವಿರೋಧಿಸುತ್ತಿರುವುದು ಖಂಡನೀಯ ಎಂದು ತಿಳಿಸಿದ್ದಾರೆ

ಆರ್

ಎಸ್ ಎಲ್

ಆರ್

ಎಸ್ ಎಲ್

ಆರ್

ಈ ಉಪಗ್ರಹ ಎಲ್ಲಾ ಹವಾಮಾನದಲ್ಲಿಯೂ ಕಾರ್ಯನಿರ್ವಹಿಸಲಿದ್ದು ಮೋಡಗಳ ಆಚೆಯೂ ಚಿತ್ರೀಕರಣ ನಡೆಸುವ ಸಾಮರ್ಥ್ಯ ಹೊಂದಿದ್ದು ದೇತದ ಸೇನೆಯ ಜೊತೆಗೆ ಕೃಷಿ ಅರಣ್ಯ ಹಾಗೂ ವಿಪತ್ತು ನಿರ್ವಹಣೆ ಕ್ಷೇತ್ರಗಳಗೂ ಸಹಾಯವಾಗುವ ಚಿತ್ರಗಳನ್ನು ರವಾನಿಸಲಿದೆ ಎಂದು ಇಸ್ರೋ ತಿಳಿಸಿದೆ

ಗಂಟಲು ಮಾರಿ ನಾಯಿ ಕೆಮ್ಮು ಧನುರ್ವಾಯು ರೋಗವನ್ನು ತಡೆಯುವ ಲಸಿಕೆ ಇದಾಗಿದ್ದು ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ಆಯಾ ತಾಲೆಗಳ ಮಕ್ಕಳಗೆ ಲಚಿಕೆಯನ್ನು ನಿಗದಿತ ದಿನಾಂಕಗಳಂದು ಉಚಿತವಾಗಿ ನೀಡಲಾಗುತ್ತಿದ್ದು

ಮಾನವ ಹಕ್ಕುಗಳ ದಿನ ನಿನ್ನೆ ವಿಶ್ವದೆಲ್ಲೆಡೆ ಆಚರಿಸಲಾಯಿತು

ತಳಮಟ್ಟದಲ್ಲಿ ಮಾನವ ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಬಲಪಡಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ದಿಲ್ಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ದೇಶದ ಹಲವು ರಾಜ್ಯಗಳಲ್ಲಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಈ ನಡುವೆ ಧಾರವಾಡ ದಾವಣಗೆರೆ ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಾನವ ಹಕ್ಕು ದಿನದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ವರದಿಗಳು ಬಂದಿವೆ ಜಲ ಜೀವನ ಅಭಿಯಾನದಡಿ ದೇಶದ ಪ್ರತಿಯೊಂದು ಮನೆಗೂ ಕುಡಿಯುವ ನೀರಿನ ವ್ವವಸ್ಥೆ ಕಲ್ಪಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ

ಅಂತಾರಾಜ್ಞ ನದಿ ವಿವಾದಗಳೂ ಸಹ ಜಲ ಸಮಸ್ಥೆಗೆ ಕಾರಣವಾಗಿದೆ ಕೇಂದ್ರ ಸರ್ಕಾರ ನೀರಿನ ಸಮಸ್ಟೆಗೆ ಪರಿಹಾರ ಕಂಡುಕೊಳ್ಳಲು ಹಲವು ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಜಲ ಮರುಪೂರಣ ಹಾಗೂ ಮಳೆ ನೀರು ಸಂಗ್ರಹಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು ಕಜಕಿಸ್ತಾನದಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚನ್ನ ಹಾಗೂ ಬೆಳ್ಳಿ ಪದಕ ಗೆದ್ದ ಪವರ್ ಲಿಫ್ಟರ್ಸ್ಗಳನ್ನು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸನ್ನಾನಿಸಿ ಸ್ವಾಗತಿಸಲಾಯಿತು ನಾಲ್ಕು ದೆಳ್ಳಿ ಪದಕಗಳ ವಿಜೇತರಾದ ದೀಪಾ ಕೆ

ಭಾರತವನ್ನು ಪ್ರತಿನಿಧಿಸಿ ನಾಲ್ಕು ಪದಕ ಗಳಿಸಿದ್ದು ಖುಷಿ ತಂದಿದೆ ತರಬೇತಿ ನೀಡಿದ ಪ್ರದೀಪ್ ಆಚಾರ್ಯ ಅವರಿಗೆ ಕೃತಜ್ಞತೆಗಳು ಎಂದು ಹೇಳಿದರು ಅರೆನ್ ಫರ್ನಾಂಡಿಸ್ ಶರತ್ ಪೂಜಾರಿ ಸುಲೋಚನಾ ಹಾಗೂ ಸತೀಶ್ ಖಾರ್ವಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಚುಟುಕು ಸುದ್ದಿ ತುಮಕೂರು ಜಿಲ್ಲೆ

ವಿಜಯಪುರ ಜಿಲ್ಲೆಯಲ್ಲಿ ಡೆಂಫಿ ಜ್ವರ ನಿಯಂತ್ರಣಕ್ಕೆ ಅವಶ್ವಕ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ವ್ಯೆ

ಪಾಟೀಲ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ರಾಯಚೂರು ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಷರ್ ಸುರೇಂದ್ರ ಬಾಬು ಕ್ಷಯ ರೋಗ ನಿಯಂತ್ರಣ ಸಭೆಯಲ್ಲಿ ಮಾತನಾಡಿ ಕ್ಷಯ ರೋಗಕ್ಕೆ ಸೂಕ್ತ ಚಿಕಿತ್ಸೆ ಲಭ್ಯವಿದ್ದು ಸಕಾಲಿಕ ಚಿಕಿತ್ಸೆ ಪಡೆಯುವುದು ಕ್ಷೇಮ ಉಚಿತ ಚಿಕಿತ್ಸೆ ಹಾಗೂ ರೋಗಿಗೆ ಐನೂರು ರೂಪಾಯಿ ಸಹಾಯ ಧನ ನೀಡಲಾಗುವುದು ಎಂದು ತಿಳಿಸಿದರು

ಆಧಾರ್ ಇಲ್ಲ ಎಂಬ ಕಾರಣಕ್ಕೆ ಪಡಿತರ ದತ್ತಾಂಶದಿಂದ ಹೆಸರುಗಳನ್ನು ತೆಗೆದು ಹಾಕುವುದಿಲ್ಲ ಕೇಂದ್ರ ಸಚಿವ ಪಾಸ್ವಾನ್ ಭರವಸೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು